ಐಎನ್ಎಕ್ಟ್ ಮೀಡಿಯಾ ಹಗರಣ ಕಾಂಗ್ರೆಸ್ ನಾಯಕ ಹಾಗೂ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ

ಜಿ ವಿಭಾಗದಲ್ಲಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟುಕೊಂಡ ಭಾರತದ ರವೀಂದರ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಕೆವಾಡಿಯಾದಲ್ಲಿರುವ ಏಕತಾ ಮೂರ್ತಿ ಸ್ದಳಕ್ಕೆ ಭೇಟಿ ನೀಡಿ ಸರ್ದಾರ್ ಪಟೇಲ್ ಅವರಿಗೆ ನಮನ ಸಲ್ಲಿಸಲಿದ್ದಾರೆ ನಂತರ ಅವರು ಗುಜರಾತ್ನ ಪೊಲೀಸ್ ಮತ್ತು ಕೇಂದ್ರೀಯ ಸಶಸ್ತ್ರ ಪಡೆಗಳು ಆಯೋಜಿಸಿರುವ ರಾಷ್ಟೀಯ ಏಕತಾ ದಿನ ಪರೇಡ್ನಲ್ಲಿ ಭಾಗವಹಿಸುವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆವಾಡಿಯಾದಲ್ಲಿ ತಾಂತ್ರಿಕ ಪ್ರಾತ್ಮಕ್ಷಿಕೆ ಕೇಂದ್ರಕ್ನೆ ಭೇಟಿ ನೀಡುವರು ಮತ್ತು ನಾಗರಿಕ ಸೇವಾ ಪ್ರೊಬೇಷನರಿಗಳ ಜೊತೆ ಸಂವಾದ ನಡೆಸುವರು ಎಂದು ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ ಕಳೆದ ಭಾನುವಾರ ಪ್ರಧಾನಿ ಅವರು ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಭಾಷಣದಲ್ಲಿ ಏಕತಾ ಓಟದಲ್ಲಿ ಅತ್ಯಧಿಕ ಸಂಖ್ಯೆಯ ಜನರು ಭಾಗವಹಿಸಬೇಕೆಂದು ಕರೆ ನೀಡಿದ್ದರು ಓಟ ಏಕತೆಯ ಸಂಕೇತ ಮತ್ತು ಅದು ದೇಶ ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಗುವ ನಿಟ್ಟಿನಲ್ಲಿ ಸಾಗುತ್ತಿರುವುದನ್ನು ಸೂಚಿಸುತ್ತದೆ ಎಂದು ಹೇಳಿದ್ದರು

ಇದು ದೇಶದ ನಾನಾ ರಾಜ್ಯಗಳು ಮತ್ತು ಕೇಂದ್ರಾದಳಿತ ಪ್ರದೇಶಗಳಲ್ಲಿ ನೆಲೆಸಿರುವ ಭಿನ್ನ ಸಂಸ್ಕೃತಿಯ ಜನರ ನದುವೆ ಹೆಚ್ಚಿನ ಕ್ರಿಯಾಶೀಲ ಸಂವಾದ ಮತ್ತು ಪರಸ್ಪರ ಸಹಕಾರ ವೃದ್ದಿಸುವ ಉದ್ದೇಶವನ್ನು ಹೊಂದಿದೆ ರಾಷ್ಟ್ದ ರಾಜಧಾನಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ರಾಷ್ಟ್ೀಯ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಏಕತೆಯ ಓಟಕ್ಕೆ ಚಾಲನೆ ನೀಡಿದರು ಇದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ರಾಷ್ವಪತಿ ರಾಮನಾಥ್ ಕೋವಿಂದ್ ಹಾಗೂ ಅಮಿತ್ ಶಾ ಅವರು ಸರ್ದಾರ್ ವಲ್ಲಭಬಾಯ್ ಪಟೇಲ್ ಚೌಕದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು

ಲೇಹ್ನಲ್ಲಿರುವ ಸಿಂದೂ ಸಂಸ್ಕೃತಿ ಕೇಂದ್ರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಧಾಕೃಷ್ಣ ಮಾಥುರ್ ಅವರು ಲಡಾಕ್ ಕೇಂದ್ರಾಡಳಿತ ಪ್ರದೇಶದ ಹೊಸ ಲೆಫ್ಟೆನೆಂಟ್ ಗವರ್ನರ್ ಆಗಿ ಪ್ರಮಾಣವಚನ ಸ್ಸೀಕರಿಸಲಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ಅವರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸುವರು ನಂತರ ನ್ಯಾಯಮೂರ್ತಿ ಮಿತ್ತಲ್ ಅವರು ಜಮ್ಮು ಮತ್ತು ಕಾಶ್ಮೀರದ ಲೆಫ್ವೆನೆಂಟ್ ಗವರ್ನರ್ ಆಗಿ ನಿಯೋಜನೆಗೊಂಡಿರುವ ಗಿರೀಶ್ ಚಂದ್ರ ಮರ್ಮು ಅವರಿಗೆ ಪ್ರಮಾಣವಚನ ಬೋಧಿಸಲು ಶ್ರೀನಗರಕ್ಕೆ ತೆರಳುವರು

ಮಾಥುರ್ ಮತ್ತು ಗಿರೀಶ್ ಚಂದ್ರ ಅವರು ಲೆಫ್ವೆನೆಂಟ್ ಗವರ್ನರ್ಗಳಾಗಿ ಪದಗ್ರಹಣ ಮಾಡಲಿದ್ದಾರೆ

ನಾಯಕನಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಫಡ್ನವೀಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಧನ್ಯವಾದ ಹೇಳಿದರು ಸದ್ಯದಲ್ಲೇ ರಾಜ್ಯದಲ್ಲಿ ಮೈತ್ರಿಕೂಟದೊಂದಿಗೆ ಸರ್ಕಾರ ರಚನೆ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹೊಸ ಸರ್ಕಾರ ರಚನೆ ಕುರಿತು ಶಿವಸೇನೆ ಇಂದು ತನ್ನ ನಿರ್ಧಾರವನ್ನು ಆಖ್ಯೆರುಗೊಳಿಸಲಿದೆ ಎಂದು ನಮ್ಮ ಮುಂಬೈ ಬಾತ್ಟೀದಾರರು ವರದಿ ಮಾಡಿದ್ದಾರೆ

ಚಿದಂಬರಂ ಅವರನ್ನು ಒಂದು ದಿನಗಳ ಕಾಲ ತಮಗೆ ಕಸ್ವದಿ ವಿಚಾರಣೆಗೆ ನೀಡಬೇಕು ಎಂಬ ಜಾರಿ ನಿರ್ದೇಶನಾಲಯದ ಮನವಿಯನ್ನು ನ್ಯಾಯಾಲಯ ತಳ್ಳಿಹಾಕಿದೆ ಅಲ್ಲದೆ ಚಿದಂಬರಂ ಅವರಿಗೆ ಪ್ರತ್ಯೇಕ ಕೋಣೆ ಭದ್ರತೆ ಪಾಶ್ಚಿಮಾತ್ಯ ಶೌಚಾಲಯ ಹಾಗೂ ಅಗತ್ಯ ಔಷಧಗಳನ್ನು ಒದಗಿಸುವಂತೆ ನ್ಯಾಯಾಲಯ ತಿಹಾರ್ ಜೈಲು ಅಧಿಕಾರಿಗಳಿಗೆ ಸೂಚಿಸಿದೆ

ನಂತರ ಅವರು ಈ ದತ್ತಾಂಶ ಜನರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಪ್ರಮುಖ ಮೂಲವಾಗಲಿದೆ ಮತ್ತು ಇದು ನಮ್ಮ ಗುರಿ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಅರಿತುಕೊಳ್ಳಲು ಸಹಾಯಕವಾಗಲಿದೆ ಎಂದರು

ದೇಶದಲ್ಲಿನ ಜನಸಂಖ್ಯೆ ಸಾಮಾಜಿಕ ಆರ್ಥಿಕ ಆರೋಗ್ಯ ಸ್ಹಿತಿಗತಿ ಆರೋಗ್ಯ ಹಣಕಾಸು ಮಾನದಂಡ ಆರೋಗ್ಯ ಮೂಲಸೌಕರ್ಯ ಮತ್ತು ಆರೋಗ್ಯ ಮಾನವ ಸಂಪನ್ಮೂಲ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಈ ಎನ್ಎಚ್ಪಿ ಒಳಗೊಂಡಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ತ ಪ್ರತಿಪಕ್ಷ ಸ್ಡಾನದ ಪಾತ್ರವನ್ನು ನಿರ್ವಹಿಸಲಿದೆ ಎಂದು ಆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷೆ ಕುಮಾರಿ ಶೆಲ್ಲಾ ಹೇಳಿದ್ದಾರೆ ಹಿಸಾರ್ನಲ್ಲಿ ಸುದ್ದಿಗೋಷ್ತಿಯಲ್ಲಿ ಅವರು ಪಕ್ಷ ವಿಧಾನಸಭೆಯ ಒಳಗೆ ಹಾಗೂ ಹೊರಗೆ ಸಾರ್ವಜನಿಕ ವಿಷಯಗಳ ಬಗ್ಗೆ ಪ್ರಬಲವಾಗಿ ಧ್ಲನಿ ಎತ್ತಲಿದೆ ಎಂದರು ಬಿಜೆಪಿ ಮತ್ತು ಜೆಜೆಪಿ ಮೈತ್ರಿ ಸರ್ಕಾರದ ವಿರುದ್ದ ಹರಿಹಾಯ್ದ ಅವರು ಎರಡು ತದ್ವಿರುದ್ದ ಪಕ್ಷಗಳ ಅಪವಿತ್ರ ಮೈತ್ರಿ ಇದಾಗಿದ್ದು ಜನರು ಸದಾ ಇಂತಹ ಮೈತ್ರಿಗಳನ್ನು ತಿರಸ್ನರಿಸುತ್ತಾ ಬಂದಿದ್ದಾರೆ ಎಂದರು ಈಗ ಎರಡೂ ಪಕ್ಷಗಳು ತಾವು ಜನರಿಗೆ ನೀಡಿರುವ ಭರವಸೆಗಳನ್ನು ಹೇಗೆ ಜಾರಿಗೊಳಿಸುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಅವರು ಹೇಳಿದರು

ಜಗೋರಿ ಅವರ ಕವನ ಸಂಕಲನ ಜಿತ್ಸೇ ಲೋಗ್ ಉತ್ಸೇ ಪ್ರೇಮ್ ಅನ್ನು ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿಗೆ ಆಯ್ಲೆ ಮಾಡಲಾಗಿತ್ತು ಖ್ಯಾತ ಬರಹಗಾರ ಹಾಗೂ ವಿದ್ವಾಂಸ ಗೋವಿಂದ್ ಮಿಶ್ರ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು

ಬಿರ್ಲಾ ಫೌಂಡೇಷನ್ ಹಿಂದಿ ಭಾಷೆಯಲ್ಲಿ ಗಣನೀಯ ಸಾಹಿತ್ಯ ರಚಿಸಿದವರಿಗೆ ವ್ಯಾಸ ಸಮ್ಮಾನ್ ಪ್ರಶಸ್ತಿ ನೀಡುವುದಾಗಿ ಪ್ರಕಟಿಸಿತ್ತು

ಅದು ರಾಜಕೀಯ ಸಂದೇಶಗಳನ್ನು ಜನರಿಂದ ಗಳಿಸಬೇಕು ಅವುಗಳನ್ನು ಖರೀದಿಸಬಾರದು ಎಂದು ಹೇಳಿದೆ ಟ್ವಿಟ್ನರ್ನ ಪ್ರತಿಸ್ಪರ್ಧಿ ಫೇಸ್ಬುಕ್ ಇತ್ತೀಚಿಗೆ ರಾಜಕೀಯ ಜಾಹೀರಾತುಗಳ ನಿಷೇಧವನ್ನು ತಳ್ಳಿಹಾಕಿತ್ತು ರಾಜಕೀಯ ಜಾಹೀರಾತುಗಳ ನಿಷೇಧವನ್ನು ವಿವರಿಸಿರುವ ಟ್ವಿಟ್ವರ್ನ ಸಿಇಒ ಜಾಕ್ ದೊರ್ಸೆ ಅಂತರ್ಜಾಲ ಜಾಹೀರಾತಿಗೆ ಅತ್ಯಂತ ಪ್ರಬಲ ಶಕ್ತಿ ಇದೆ ಮತ್ತು ವಾಣಿಜ್ಯ ಜಾಹೀರಾತುಗಳಿಗೆ ಅದು ತುಂಬಾ ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿದೆ ಅದರಿಂದ ರಾಜಕೀಯದಲ್ಲಿ ಅಪಾಯ ಇದೆ ಎಂದು ಹೇಳಿದರು

ಜಿ ವಿಭಾಗದಲ್ಲಿ ಭಾರತದ ರವೀಂದರ್ ಬೆಳ್ಳಿ ಪದಕಕ್ಕೆ ತ್ವಪಿಪಟ್ಟುಕೊಳ್ಳುವಂತಾಗಿದೆ

ರವೀಂದ್ರ ಮೊದಲ ಸುತ್ತಿನಲ್ಲಿ ಅತ್ತುತ್ತಮ ಆಟ ಪ್ರದರ್ಶಿಸಿದರಾದರೂ ಸಹ ಅಂತಿಮವಾಗಿ ಉಲ್ಬೇಕ್ ಮೇಲುಗೈ ಸಾಧಿಸಿದರು